ಬಾಂಗ್ಲಾದೇಶದಲ್ಲಿ ಕರಾವಳಿ ಕಣ್ಗಾವಲು ರಡಾರ್ ವ್ಯವಸ್ಥೆ ಸ್ಥಾಪಿಸಲು ಭಾರತ ಮತ್ತು ಬಾಂಗ್ಲಾದೇಶದಿಂದ ತಿಳವಳಿಕೆ ಒಪ್ಪಂದಕ್ಕೆ ಅಂಕಿತ

ದೇಶದ ವಿವಿಧ ಭಾಗಗಳಲ್ಲಿ ನವರಾತ್ರಿಯ ಅಂಗವಾಗಿ ಇಂದು ಸಂಭ್ರಮ ಸಡಗರದಿಂದ ಮಹಾ ದುರ್ಗಾಷ್ಟಮಿ ಆಚರಣೆ

ವಿಶಾಖಪಟ್ಟಣ ಟೆಸ್ಟ್ ಕ್ರಿಕೆಟ್ ದಕ್ಷಿಣ ಆಫಿಕಾ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ

ಕರಾವಳಿ ಭದ್ರತೆಯ ಆಪ್ತ ಸಹಯೋಗದಲ್ಲಿನ ಬೆಳವಣಿಗೆಗಳು ಮತ್ತು ಬಾಂಗ್ಲಾದೇಶದಲ್ಲಿ ಕರಾವಳಿ ಕಣ್ಗಾವಲು ರಡಾರ್ ವ್ಯವಸ್ಥೆ ಸ್ಥಾಪನೆ ಮಾಡುವುದನ್ನು ಇಬ್ಬರೂ ಪ್ರಧಾನಮಂತ್ರಿಗಳು ಸ್ವಾಗತಿಸಿದರು ಕರಾವಳಿ ಕಣ್ಗಾವಲು ರಡಾರ್ ವ್ಲವಸ್ನೆ ಭಾರತ ಬಾಂಗ್ಲಾದೇಶಗಳ ನಡುವೆ ಮುಂದಿನ ದಿನಗಳಲ್ಲಿ ಕ್ಷೇತ ಹಡಗು ಒಪ್ಪಂದಕ್ಕೂ ಅವಕಾಶ ನೀಡುತ್ತವೆ ಸಾಗರ ಮಾರ್ಗದ ಮೂಲಕ ಭಯೋತ್ವಾದನೆಯ ಭೀತಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಇದು ಅತ್ಯಂತ ಉಪಯುಕ್ತವಾಗುತ್ತದೆ ಎರಡೂ ದೇಶಗಳ ನಡುವೆ ನಿನ್ನೆ ಅಂಕಿತ ಹಾಕಲಾದ ಒಪ್ಪಂದಗಳಲ್ಲಿ

ಇದೇ ವೇಳೆ ಇಬ್ಲರೂ ಪ್ರಧಾನಿಯವರು ಬಾಂಗ್ಲಾದೇಶದಿಂದ ಸಗಟು ಎಲ್ ಪಿ ಜಿ ಆಮದು ಸೇರಿದಂತೆ ಮೂರು ದ್ವಿಪಕ್ಷೀಯ ಅಭಿವೃದ್ದಿ ಪಾಲುದಾರಿಕೆ ಯೋಜನೆಗಳನ್ನು ವಿಡಿಯೋ ಲಿಂಕ್ ಮೂಲಕ ಉದ್ವಾಟಿಸಿದರು

ಮುಂಬೈ ಪೊಲೀಸ್ನ ಆರ್ಥಿಕ ಅಪರಾಧಗಳ ವಿಭಾಗ ಕಳೆದ ಶುಕ್ರವಾರ ಥಾಮಸ್ ರನ್ನು ಬಂಧಿಸಿ ಹೆಚ್ಲುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಲೇಟರ ಮುಂದೆ ಹಾಜರುಪಡಿಸಿತ್ತು ಬ್ಲಾಂಕ್ ಅಕ್ರಮದ ಸಂಚಿನಲ್ಲಿ ಬಂಧಿತ ವ್ಯಕ್ತಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಆತನ ವಿಚಾರಣೆಗಾಗಿ ತಮ್ನ ವಶಕ್ಕೆ ಒಪ್ಪಿಸುವಂತೆ ಪೊಲೀಸರು ನ್ನಾಯಾಧೀಶರಿಗೆ ಮನವಿ ಮಾಡಿದ್ದರು ಕಳೆದ ಗುರುವಾರ ಪೊಲೀಸರು ದಿವಾಳಿಯಾಗಿರುವ ಹೌಸಿಂಗ್ ಡೆವಲಪ್ಲೆಂಟ್ ಅಂಡ್ ಇನ್ಫ್ರಾಸ್ಟ್ಕರ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರುಗಳಾದ ರಾಖೇಶ್ ವಾದ್ವಾನ್ ಮತ್ತು ಆತನ ಪುತ್ರ ಸಾರಂಗ್ ನನ್ನು ಬಂಧಿಸಿದ್ದರು

ತ್ರಿಪುರಾ ಸರ್ಕಾರವು ಈ ವರ್ಷದ ಜೂನ್ ತಿಂಗಳಲ್ಲಿ ಜಲೆಫಾದಲ್ಲಿ ಕೃಷಿ ಆಧರಿತ ವಿಶೇಷ ಆರ್ಥಿಕ ವಲಯ ನಿರ್ಮಿಸಲು ಪ್ರಸ್ತಾವನೆಯೊಂದನ್ನು ಸಲ್ಲಿಸಿತ್ತು

ಈ ಯೋಜನೆಯಡಿಯಲ್ಲಿ ರಬ್ಬರ್ ಆಧರಿತ ಕೈಗಾರಿಕಾ ಫಟಕಗಳು ರಬ್ಬರ್ ದಾರ ಸಿದ್ದ ಉಡುಪು ತಯಾರಿಕೆ ಬಿದಿರು ಹಾಗೂ ಆಹಾರ ಸಂಸ್ಕರಣಾ ಫಟಕಗಳು ನಿರ್ಮಾಣಗೊಳ್ಳಲಿವೆ

ರಾಪ್ಟಪತಿ ರಾಮನಾಥ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ಈ ಶುಭ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ದುರ್ಗಾಪೂಜೆ ದುಷ್ಟ ಶಕ್ತಿಯ ವಿರುದ್ಧ ಶಿಷ್ಟ ಶಕ್ತಿಯ ವಿಜಯ ಹಾಗೂ ಅಂತಿಮವಾಗಿ ಸತ್ಯ ಮತ್ತು ನ್ಯಾಯವೇ ಉಳಿಯುವುದು ಎಂಬುದನ್ನು ದುರ್ಗಾಪೂಜಿ ಸಂಕೇತಿಸುತ್ತದೆ ಎಂದು ರಾಷ್ಟಪತಿ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಟ್ವೀಟ್ ಸಂದೇಶದಲ್ಲಿ ಶುಭ ಕೋರಿರುವ ಶ್ರಧಾನಿ ದೇಶದ ಜನತೆಯ ಬದುಕಿನಲ್ಲಿ ತಾಯಿ ದುರ್ಗೆ ಶಾಂತಿ ಸಂತಸ ಸಮೃದ್ಧಿ ತರಲಿ ಎಂದು ಹಾರೈಸಿದ್ದಾರೆ ಮೈಸೂರೂ ಸೇರಿದಂತೆ ರಾಜ್ಯದಲ್ಲೆಡೆ ಇಂದು ದುರ್ಗಾಷ್ಟಮಿಯ ಸಂಭ್ರಮ ಮನೆಮಾಡಿದ್ದು ನಾಳೆ ವಾಹನ ಪೂಜೆ ಮಾಡಿ ಕೃತಜ್ಞತೆ ಸಮರ್ಪಿಸುವ ಮಹಾನವಮಿಗೂ ಸಿದ್ದತೆಗಳು ಭರದಿಂದ ಸಾಗಿವೆ